ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಆಯೋಜಿಸಿರುವ ಪಾರಂಪರಿಕ ಉಡುಗೆಯಲ್ಲಿ ಪಾರಂಪರಿಕ ನಡಿಗೆಗೆ ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್ ಚಾಲನೆ ನೀಡಿದರು ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಮಹಿಳಾ ದಸರಾ ಸಂಭ್ರಮ ಗರಿಗೆದರಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಕಾಣ ಖಾತೆ ಸಚಿವೆ ಡಾ ಜಯಮಾಲಾ ಕಾರ್ಯಕ್ರಮ ಉದ್ಮಾಟಿಸಿದರು ಈ ಸಂದರ್ಭವಾಗಿ ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಾಡಾಗಿತ್ತು ಈ ಮಧ್ಯೆ ನವರಾತ್ರಿ ಅಂಗವಾಗಿ ಗೊಂಬೆ ಹಬ್ಬವನ್ನು ರಾಜ್ಯದೆಲ್ಲೆಡೆ ಆಚರಿಸಲಾಗುತ್ತಿದ್ದು ಅರಮನೆ ನಗರಿ ಮೈಸೂರಿನಲ್ಲಿ ಗೊಂಬೆಹಬ್ಬ ಶ್ರವಾಸಿಗರ ಶ್ರಮುಖ ಆಕರ್ಷಣೆಯಾಗಿದೆ ಮೈಸೂರಿನ ರಾಜ್ಯಮನೆತನ ಹಲವಾರು ಶತಕಗಳ ಹಿಂದೆ ಆರಂಭಿಸಿದ ಸಾಂಪ್ರದಾಯಕ ಗೊಂಬೆ ಹಬ್ಬ ವೈಶಿಷ್ಟಪೂರ್ಣವಾಗಿದ್ದು ಮಹಿಳೆಯರ ಕೌಶಲವನ್ನು ಇದು ಪ್ರತಿಬಿಂಬಿಸುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಆರಂಭವಾಗಿದ್ದು ವಿವಿಧ ದೇವಾಲಯಗಳಲ್ಲಿ ಉತ್ಸವಗಳು ಏರ್ಪಾಡಾಗಿವೆ ಶಕ್ತಿಮಾತೆಯ ದೇವಾಲಯಗಳಲ್ಲಿ ದೇವಿಯನ್ನು ಪಟ್ಟಕ್ಕೆ ಕೂರಿಸಿ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ದೊಡ್ಡಬಳ್ಣಾಪುರದ ಸಪ್ತಮಾತೃಕಾ ಮಾರಿಯಮ್ನ ದೇವಾಲಯದಲ್ಲಿ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತಿದೆ ರಾಜ್ಣ ವಿಧಾನಸಭೆಯಿಂದ ವಿಧಾನಪರಿಷತ್ತಿಗೆ ನೂತನವಾಗಿ ಚುನಾಯಿತರಾದ ಕೆ

ವೇಣುಗೋಪಾಲ್ ಮತ್ತು ರಮೇಶ್ಗೌಡ ಇಂದು ಸದಸ್ವರಾಗಿ ಪ್ರಮಾಣವಚನ ಸ್ವೀಕರಿಸಿದರು ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಭಾಪತಿ ಬಸವರಾಜು ಹೊರಟ್ಟ ಅವರ ಸಮ್ಮಖದಲ್ಲಿ ನೂತನ ಸದಸ್ಕರು ಪ್ರಮಾಣವಚನ ಸ್ವೀಕರಿಸಿದರು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹೂಗುಚ್ಚ ನೀಡಿ ನೂತನ ಸದಸ್ಥರನ್ನು ಅಭಿನಂದಿಸಿದರು

ಪಕ್ಷದ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಶಿಕಾರಿಮರದಲ್ಲಿ ಈ ವಿಷಯ ತಿಳಿಸಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಅಧಿಕಾರಿ ಡಾ ಸಿದ್ದರಾಮಯ್ಯ ಶಿವಮೊಗ್ಗ ಕ್ಷೇತ್ರದಿಂದ ಬಿ

ರಾಘವೇಂದ್ರ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಜೆ ಶಾಂತ ಬಿಜೆಪಿ ಅಭ್ವರ್ಥಿಗಳಾಗಿರುತ್ತಾರೆ ಎಂದು ತಿಳಿಸಿದರು ಇದಲ್ಲದೆ ಜಮಖಂಡಿ ವಿಧಾನಸಭಾ ಕ್ಷೇತ್ರದಿಂದ ಶ್ರೀಕಾಂತ್ ಕುಲಕರ್ಣಿ ಬಿಜೆಪಿ ಉಮೇದುವಾರರಾಗಿರುತ್ತಾರೆಂದು ಯಡಿಯೂರಪ್ಪ ತಿಳಿಸಿದ್ದಾರೆ ಇಂದು ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಸದಿನ ಬೆಂಗಳೂರಿನಲ್ಲಿ ಕೇಂದ್ರಸಚಿವ ಅನಂತಕುಮಾರ್ ಅವರ ಕಚೇರಿಯಲ್ಲಿ ಈ ನಿಮಿತ್ತ ಕಾರ್ಯಕ್ರಮವೊಂದು ವಿರ್ಪಾಡಾಗಿತ್ತು ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಾದ ಆರ್ ಅಶೋಕ್ ವಿ ಸೋಮಣ್ಣ ಶಿಕ್ಷಣತಜ್ಞ ದೊರೆಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು ಸರ್ವಾಧಿಕಾರ ಪ್ರಜಾಪ್ರಭುತ್ವ ವಿಷಯ ಕುರಿತ ಛಾಯಾಚಿತ್ರ ಪ್ರದರ್ಶನ ವ್ಯವಸ್ಥೆಯಾಗಿದೆ ಜಯಪ್ರಕಾಶ್ ನಾರಾಯಣ್ ಅವರು ನಾಗರಿಕ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಫನತೆಯನ್ನು ಎತ್ತಿಹಿಡಿಯುವಲ್ಲಿ ಮಹತ್ವದ ಹೋರಾಟ ನಡೆಸಿದ್ದರು ಎಂದು ರಾಷ್ಟಪ್ರತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಈ ಸಂದರ್ಭದಲ್ಲಿ ಸಂದೇಶವೊಂದನ್ನು ನೀಡಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ದುರ್ಬಲರ ಏಳಿಗೆಗಾಗಿ ಜೆಪಿ ನಡೆಸಿದ್ದ ಪ್ರಯತ್ನಗಳನ್ನು ದೇಶ ಸದಾ ಕೃತಜ್ಞತೆಯಿಂದ ಸ್ಪರಿಸುತ್ತದೆ ಎಂದು ಸ್ಪರಿಸಿದ್ದಾರೆ ವಿತ್ವ ನೇತದೃಷ್ಠಿ ದಿನದ ಅಂಗವಾಗಿ ಬೆಂಗಳೂರಿನ ಮಿಂಟೋ ಕಣ್ಣಾಸ್ತ್ರತೆಯಲ್ಲಿ ಜನಜಾಗೃತಿ ಜಾಥಾ ಹಾಗೂ ವಿಶೇಷ ಅಂಚೆ ಲಕೋಟೆ ಬಿಡುಗಡೆ ಕಾರ್ಯಕ್ರಮ ಏರ್ಪಾಡಾಗಿತ್ತು ಜಾಥಾ ಉದ್ರಾಟಿಸ ಮಾತನಾಡಿದ ಆರೋಗ್ಡ ಇಲಾಖೆ ನಿರ್ದೇಶಕ ಡಾ

ಜನರು ಕಣ್ಣಿನ ಕಾಯಿಲೆ ಬಗ್ಗೆ ಇರುವ ಮೂಢನಂಬಿಕೆ ಕೈಬಿಟ್ಟು ಸಮಸ್ಕೆ ಕಂಡ ತಕ್ಷಣ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಡಯಾಬಿಟಕ್ ರೆಟನೋಪಥಿ ಗ್ಲಕೋಮಾ ಮಕ್ಕಳ ದೃಷ್ಠಿ ಸಮಸ್ಕೆ ಹೀಗೆ ಕಣ್ಣಿನ ಎಲ್ಲಾ ಕಾಯಿಲೆಗಳಗೂ ಈಗ ಸರ್ಕಾರಿ ಆಸ್ಪತ್ರಗಳಲ್ಲಿ ಅತ್ಯಾಧುನಿಕ ಚಿಕಿತ್ಸೆಗಳವೆ ಎಂದು ಅವರು ಹೇಳಿದರು ದೃಷ್ಠಿದಾನ ತ್ರೇಷ್ಠವಾದದ್ದು ಪ್ರತಿಯೊಬ್ಬರು ಕಣ್ಣು ದಾನಮಾಡಬಹುದಾಗಿದೆ ಈ ನಿಟ್ಟನಲ್ಲಿ ಹೆಚ್ಚಿನ ರೀತಿಯಲ್ಲಿ ಜನತೆ ಮುಂದೆಬರಬೇಕೆಂದು ಡಾ ಪುಪ್ಪರಾಜ್ ಕರೆ ನೀಡಿದರು

ಟೆಕ್ ತರಗತಿಗಳಗೆ ಸಂಸದ ಡಾ

ವೀರಪ್ಪಮೊಯ್ಲಿ ಇಂದು ಚಾಲನೆ ನೀಡಿದರು

ಬೆಂಗಳೂರಿನ ಇಂಧನ ಸಂಸ್ಥೆ ಹಾಗೂ ರಾಜೀವ್ಗಾಂಧಿ ಪೆಟ್ರೋಲಿಯಂ ತಂತ್ರಜ್ಞಾನ ಸಂಸ್ಥೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದವು

ಇತರೆ ಮೂವರು ಗಾಯಗೊಂಡಿದ್ದಾರೆ